ಕಿಶನ್ ರೆಡ್ಡಿ ತಿಳಿಸಿದ್ದಾರೆ ಅವರು ಬೆಂಗಳೂರಿನಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಕೇಂದ್ರದಿಂದ ಪ್ರವಾಹ ಪರಿಹಾರ ಬಿದುಗಡೆ ವಿಳಂಬವಾಗಿಲ್ಲ ದೇಶಾದ್ಯಂತ ಹತ್ತಕ್ಕೂ ಹೆಚ್ಚು ರಾಜ್ಯಗಳಲ್ಲಿ ನೆರೆಹಾನಿ ಆಗಿದೆ ಈ ಎಲ್ಲ ರಾಜ್ಯಗಳಿಂದಲೂ ವರದಿ ಪಡೆಯಲಾಗುತ್ತಿದೆ ಕರ್ನಾಟಕದಲ್ಲೂ ಸಾಕಷ್ಟು ನಷ್ಟ ಆಗಿರುವ ಬಗ್ಗೆ ಕೇಂದ್ರದ ಬಳಿ ಮಾಹಿತಿ ಇದೆ ಎಂದು ಹೇಳಿದರು ರಾಜ್ಯ ಸರ್ಕಾರಗಳ ಬಳಿ ಸಿಆರ್ಎಫ್ ನಿಧಿ ಇದ್ದು ರಾಜ್ಯಗಳು ತಕ್ಷಣಕ್ಕೆ ಈ ನಿಧಿ ಬಳಸಿಕೊಳ್ಳಬಹುದಾಗಿದೆ ಆ ಬಳಿಕ ಕೇಂದ್ರ ಸರ್ಕಾರ ಇದರ ಮರುಪಾವತಿ ಮಾಡುವುದು ಎಂದು ಸಚಿವರು ತಿಳಿಸಿದರು ಅಮೆರಿಕದ ಹೂಸ್ಟನ್ ನಗರದಲ್ಲಿ ನಡೆದ ಹೌಡಿ ಮೋಡಿ ಕಾರ್ಯಕ್ರಮ ಯಶಸ್ವಿಯಾಗಿದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಈ ಅಮೆರಿಕ ಪ್ರವಾಸದಿಂದ ಉಭಯ ದೇಶಗಳಿಗೆ ಆರ್ಥಿಕತೆಯ ಲಾಭವಾಗಲಿದೆ ಬಾಂಧವ್ಯ ಮತ್ತಷ್ಟು ಬಲಗೊಳ್ಳಲಿದೆ ಎಂದು ಸಚಿವ ಕಿಶನ್ ರೆಡ್ಡಿ ಹೇಳಿದರು

ನ್ಯಾಯಮೂರ್ತಿ ಎನ್

ಈ ಮಧ್ಯೆ ಬೆಂಗಳೂರಿನಲ್ಲಿಂದು ಸುದ್ದಿಗಾರರ ಪ್ರಶ್ನೆಗಳಿಗೆ ಉತ್ತರಿಸಿದ ಉಪಮುಖ್ಯಮಂತ್ರಿ ಡಾ

ಅಶ್ವತ್ದ್ ನಾರಾಯಣ ಉಪಚುನಾವಣೆಗೆ ಬಿಜೆಪಿ ಸಜ್ಣಾಗಿದೆ ಎಂದು ಹೇಳಿದರು ಅನರ್ಹ ಶಾಸಕರ ಅರ್ಜಿಯ ವಿಚಾರಣೆ ಸುಪ್ರೀಂಕೋರ್ಟ್ನಲ್ಲಿ ನಡೆಯುತಿದ್ದು ಈ ವಿಷಯದಲ್ಲಿ ನ್ಯಾಯಾಲಯ ನೀಡುವ ನಿರ್ಣಯವನ್ನು ಆಧರಿಸಿ ಬಿಜೆಪಿ ತನ್ನ ಚುನಾವಣಾ ಅಭ್ಯರ್ಥಿಗಳ ಆಯ್ಕೆ ಬಗ್ಗೆ ನಿರ್ಧರಿಸುವುದು ಎಂದು ಅವರು ಹೇಳಿದರು

ಉನ್ನತ ಶಿಕ್ಷಣ ಐಟಿ ಬಿಟಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಖಾತೆ ಸಚಿವರೂ ಆದ ಉಪಮುಖ್ಯಮಂತ್ರಿ ಡಾ

ಅಶ್ವತ್ಡ್ ನಾರಾಯಣ ಸಭೆಯಲ್ಲಿ ಭಾಗವಹಿಸಿದ್ದರು ಈ ಸಂದರ್ಭದಲ್ಲಿ ಆಕಾಶವಾಣಿಯೊಂದಿಗೆ ಮಾತನಾಡಿದ ಉಪಮುಖ್ಯಮಂತ್ರಿಗಳು ಈ ವೇದಿಕೆ ಶಿಕ್ಷಣ ಮತ್ತು ಕೌಶಲ ಕ್ಷೇತ್ರದಲ್ಲಿ ಮುಂಚೂಣಿಯಲ್ಲಿದ್ದು ಎಲ್ಲದೆ ಗುಣಮಟ್ಟದ ಶಿಕ್ಷಣ ಒದಗಿಸುವಲ್ಲಿ ಕಾರ್ಯಪ್ರವೃತ್ತವಾಗಿದೆ ಎಂದು ತಿಳಿಸಿದರು

ವಿಶ್ವ ಶೈಕ್ಷಣಿಕ ಸಂಸ್ಥೆಯಾದ ಇಂಡಿಯಾ ಡಿಡಾಡಿಕ್ಯ್ ಅಸೋಸಿಯೇಶನ್ ಈ ಅಗ್ರ ಸಭೆಯನ್ನು ಆಯೋಜಿಸಿದೆ ಉಪರಾಷ್ಟ್ರಪತಿ ಎಂ ವೆಂಕಯ್ಯನಾಯ್ದು ಎರಡು ದಿನಗಳ ಭೇಟಿಗಾಗಿ ನಾಳೆ ಬೆಂಗಳೂರಿಗೆ ಆಗಮಿಸುತ್ತಿದ್ದಾರೆ ಕ್ಯಾಲಿಕಟ್ನಿಂದ ನಾಳೆ ಮಧ್ಯಾಹ್ನ ಬೆಂಗಳೂರಿಗೆ ಬಂದಿಳಿಯುವ ಉಪರಾಷ್ಟ ಪತಿಗಳು ಬಿಎಚ್ಎಸ್ ಉನ್ನತ ಶಿಕ್ಷಣ ಸಂಸ್ದೆಯ ಅಮೃತ ಮಹೋತ್ಸವದಲ್ಲಿ ಭಾಗವಹಿಸುವರು

ಆ ಬಳಿಕ ವೆಂಕಯ್ಯನಾಯ್ದು ಅವರು ಪುಣೆಗೆ ತೆರಳಿಲಿದ್ದಾರೆ

ಹುಣಸೂರು ವಿಧಾನಸಭಾ ಕ್ಷೇತ್ರಕ್ಕೆ ಉಪಚುನಾವಣೆ ಪ್ರಕಟವಾಗಿರುವ ಹಿನ್ನೆಲೆಯಲ್ಲಿ ಜಾರಿಗೊಂಡಿರುವ ಮಾದರಿ ನೀತಿ ಸಂಹಿತೆ ಹುಣಸೂರು ವಿಧಾನಸಭಾ ಕ್ಷೇತ್ರಕ್ಕೆ ಮಾತ್ರ ಅನ್ವಯವಾಗಲಿದ್ದು ಮೈಸೂರು ದಸರಾ ಮಹೋತ್ಸವದ ಸಿದ್ದತೆ ಮತ್ತು ಕಾರ್ಯಕ್ರಮಗಳಿಗೆ ಇದರಿಂದ ಯಾವುದೇ ಅಡಚಣೆಯಾಗುವುದಿಲ್ಲ ಎಂದು ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾಚುನಾವಣಾಧಿಕಾರಿ ಅಭಿರಾಮ್ ಜಿ ಶಂಕರ್ ತಿಳಿಸಿದ್ದಾರೆ ಮಾದರಿ ನೀತಿ ಸಂಹಿತೆ ಆ ಕ್ಷೇತ್ರಕ್ಕೆ ಮಾತ್ರ ಸಂಬಂಧಿಸುವುದು ಜಿಲ್ಲೆಯ ಉಳಿದೆಡೆ ಇದು ಅನ್ವಯವಾಗುವುದಿಲ್ಲ ಎಂದು ಅವರು ಸ್ಪಷ್ಟಪದಿಸಿದ್ದಾರೆ